ಕೇಂದ್ರ ಸಂಮಟ ಸಚಿವ ಅಮಿತ್ ಷಾ ಗೃಪ ಸಚಿವರಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು ಗೃಪ ಕಾರ್ಯದರ್ಶಿ ರಾಜೀವ್ ಗೌಬ ಅವರು ಅಮಿತ್ ಷಾ ಅವರನ್ನು ಸ್ವಾಗತಿಸಿದರು ಇಬ್ಬರು ರಾಜ್ಯ ಸಚಿವರಾದ ಜಿ ಕಿಶನ್ ರೆಡ್ಡಿ ಮತ್ತು ನಿತ್ಯಾನಂದ್ ರಾಯ್ ಅವರು ಅಧಿಕಾರ ಸ್ವೀಕರಿಸಿದರು ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ಅವರು ಅಧಿಕಾರ ಸ್ವೀಕರಿಸಿದರು ಮೂರು ಸೇನಾ ಪಡೆಗಳ ಮುಖ್ಯಸ್ಥರಾದ ಭೂಸೇನೆಯ ಬಿಪಿನ್ ರಾವತ್ ವಾಯುಪಡೆಯ ಬಿ ಎಸ್ ಧನೋವಾ ಮತ್ತು ನಾಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್ ಈ ಸಂದರ್ಭದಲ್ಲಿ ಉಪಶ್ಕಿತರಿದ್ದರು ರಾಜನಾಥ್ ಸಿಂಗ್ ಇಂದು ಬೆಳಗ್ಗೆ ರಾಷ್ಟೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಪುತಾತ್ಮ ವೀರಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು ರಾಷ್ಟೀಯ ಭದ್ರತೆ ಮತ್ತು ರಕ್ಷಣಾ ವ್ಕವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಆದ್ಕತೆಯ ಗಮನ ನೀಡಲಾಗುವುದು ಎಂದು ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಅರಣ್ಯ ಪರಿಸರ ಮತ್ತು ಪವಾಮಾನ ಬದಲಾವಣೆ ಖಾತೆ ಸಚಿವರಾಗಿ ಪ್ರಕಾಶ್ ಜಾವಡೇಕರ್ ಇಂದು ಅಧಿಕಾರ ಸ್ವೀಕರಿಸಿದರು

ಅಭಿವ್ಯದ್ಧಿ ಕಾರ್ಯಗಳ ಪೆಸರಿನಲ್ಲಿ ಪರಿಸರ ಸಂರಕ್ಷಣೆಗೆ ಯಾವುದೇ ದಕ್ಕೆ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಅಭಿವೃದ್ಧಿಯ ಜೊತೆ ಜೊತೆಗೆ ಪರಿಸರ ಸಂರಕ್ಷಣೆಗೂ ಒತ್ತು ನೀಡಲಾಗುವುದು ಎಂದು ಜಾವಡೇಕರ್ ತಿಳಿಸಿದ್ದಾರೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕಿಯಾಗಿ ಸೋನಿಯಾಗಾಂಧಿ ಮರು ಆಯ್ಕೆಯಾಗಿದ್ದಾರೆ

ಮಾಜಿ ಪ್ರಧಾನಿ ಡಾ ಮನಮೋಪನ್ ಸಿಂಗ್ ಅವರು ಸೋನಿಯಾ ಪೆಸರನ್ನು ಪ್ರಸ್ತಾಪಿಸಿದರು ಇದಕ್ಕೆ ಎಲ್ಲಾ ಸಂಸದರು ಒಪ್ಪಿಗೆ ಸೂಚಿಸಿದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮತದಾರರಿಗೆ ಧನ್ಯವಾದ ಸಲ್ಲಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರ ರಣದೀಪ್ ಸುರ್ಜೇವಾಲ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಪಕ್ಷದ ನೂತನ ಸಂಸದರು ಕಾರ್ಯತಂತ್ರ ರೂಪಿಸಲಿದ್ದಾರೆ ಎಂದರು ಯುಪಿಎ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಬಹುಕೋಟಿ ರೂಪಾಯಿ ಮೊತ್ತದ ನಾಗರಿಕ ವಿಮಾನಯಾನ ಕ್ಷೇತ್ರದ ಪಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಪಾಗೂ ಎನ್ಸಿಪಿ ನಾಯಕ ಪ್ರಭುಲ್ ಪಟೇಲ್ ಅವರಿಗೆ ಖುದ್ದು ಪಾಜರಾಗುವಂತೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ

ಬಹುಕೋಟಿ ರೂಪಾಯಿ ಪಗರಣದಿಂದ ಏರ್ ಇಂಡಿಯಾ ಸಂಸ್ಥೆ ಅನುಭವಿಸಿದ ನಷ್ಟಕ್ಕೆ ಸಂಬಂಧಿಸಿದಂತೆ ಅಕ್ರಮ ಪಣ ವರ್ಗಾವಣೆ ಕುರಿತು ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಿದೆ ಪಗರಣದ ಮಧ್ಯವರ್ತಿ ದೀಪಕ್ ತಲ್ವಾರ್ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಪ್ರಭುಲ್ ಪಟೇಲ್ ಅವರ ಪಾತ್ರ ಇರುವುದನ್ನು ತನಿಖಾ ಸಂಸ್ಥೆ ಪತ್ತೆಪಚ್ಚಿದೆ ಜಮ್ಮ ಕಾಶ್ಮೀರದಲ್ಲಿ ವಿವಿಧ ಭಯೋತ್ವಾದಕ ಸಂಘಟನೆಗಳಿಗೆ ಸೇರಿದ್ದ ಐವರು ಯುವಕರು ಹಿಂಸಾಚಾರದ ಹಾದಿಕೊರೆದು ಶರಣಾಗುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಮರಳಿದ್ದಾರೆ

ಕುಲ್ಗಾಮ್ ಮೊಲೀಸರ ನಿರಂತರ ಪ್ರಯತ್ನದ ಫಲವಾಗಿ ಯುವಕರು ಭಯೋತ್ಪಾದನೆ ತೊರೆದಿದ್ದಾರೆ ಆದರೆ ಭದ್ರತಾ ಕಾರಣಕ್ಕಾಗಿ ಅವರ ಹೆಸರನ್ನು ಬಹಿರಂಗಪಡಿಸಿಲ್ಲ ಎಂದು ಮೊಲೀಸರು ತಿಳಿಸಿದ್ದಾರೆ ಭಾರತದಿಂದ ಆಮದು ಮಾಡಿಕೊಳ್ಳುವ ನಾನಾ ಉತ್ಪನ್ನಗಳಿಗೆ ಇದುವರೆಗೆ ನೀಡುತ್ತ ಬಂದಿರುವ ಆದ್ದತೆಯ ಸಾಮಾನ್ಯ ವ್ಚವಸ್ಟೆ ಪ್ರಯೋಜನಗಳನ್ನು ಅಮೆರಿಕ ಸರ್ಕಾರ ಹಿಂಪಡೆದಿದ್ದು ಭಾರತ ಇದಕ್ಕೆ ತೀವ್ರ ಅಸಮಾದಾನ ಹೊರಹಾಕಿದೆ

ಸರ್ಕಾರದ ನಿರ್ಧಾರವು ಏಕಪಕ್ಷೀಯವಾಗಿದೆ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಪ್ರಗತಿಪರ ರಾಷ್ಟಗಳು ನೀಡುತ್ತಿದ್ದ ಆಮದು ಪ್ರಯೋಜನಗಳನ್ನು ಅಮೆರಿಕ ಒಂಪಡೆದಿರುವುದು ದುರದೃಷ್ಟಕರ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ ಭಾರತವು ಇತರೆ ರಾಷ್ಟಗಳಂತೆ ತನ್ನ ರಾಷ್ಟೀಯ ಹಿತಾಸಕ್ತಿಯನ್ನು ಎತ್ತಿಹಿಡಿಯಲಿದೆ

ಈ ಆಕಾಂಕ್ಷೆಗೆ ಭಾರತ ಸರ್ಕಾರ ಬದ್ದವಾಗಿದೆ ಎಂದು ವಾಣೆಜ್ಯ ಸಚಿವಾಲಯ ಸೂಚ್ಯವಾಗಿ ಎಚ್ವರಿಸಿದೆ

ವರ್ಜೀನಿಯಾ ಬೀಚ್ನ ಮುನಿಸಿಪಾಲಿಟಿ ಕೇಂದ್ರದಲ್ಲಿ ಈ ಗುಂಡಿನ ದಾಳಿ ನಡೆದಿದೆ ಮುನಿಸಿಪಾಲಿಟಿ ಕೇಂದ್ರದಲ್ಲಿ ದೀರ್ಘಕಾಲದಿಂದ ಕೆಲಸ ಮಾಡುತ್ತಿದ್ದ ಉದ್ಯೋಗಿ ಕಚೇರಿಯ ಮೇಲೆ ಮನಬಂದಂತೆ ಗುಂಡಿನ ಮಳೆಗರೆದ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಶಂಕಿತನನ್ನು ಪತ್ತೆ ಮಾಡಿದ್ದಾರೆ ಈ ದಾಳಿಯಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಗಾಯಗೊಂಡಿದ್ದಾರೆ

ಅರಬ್ಬ ಸಮುದ್ರದ ದಕ್ಷಿಣ ಭಾಗ ಮತ್ತು ಬಂಗಾಳಕೊಲ್ಲಿಯ ನೈರುತ್ಯ ಆಗ್ನೇಯ ಮತ್ತು ಪೂರ್ವದ ಕೇಂದ್ರ ಭಾಗ ಅಂಡಮಾನ್ ಸಮುದ್ರ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪ ಪ್ರದೇಶದಲ್ಲಿ ಮುಂಗಾರು ಕಾಣಿಸಿಕೊಂಡಿದೆ

ಬೇರೆ ದೇಶಗಳ ತಂತ್ರಜ್ಞಾನ ಕದಿಯುವ ಮತ್ತು ನಕಲು ಮಾಡುವ ಚೀನಾದ ಪ್ರಯತ್ನಗಳನ್ನು ಅಮೆರಿಕ ಪಂಗಾಮಿ ರಕ್ಷಣಾ ಕಾರ್ಯದರ್ಶಿ ಪ್ಯಾಟ್ರಿಕ್ ಶನಹಾನ್ ಖಂಡಿಸಿದ್ದಾರೆ

ಸಿಂಗಾಮರದಲ್ಲಿ ನಡೆಯುತ್ತಿರುವ ವಾರ್ಷಿಕ ಶಾಂಪ್ರಿ ಲಾ ರಕ್ಷಣಾ ವೇದಿಕೆಯಲ್ಲಿ ಅವರು ಈ ವಿಷಯ ಪ್ರಸ್ತಾಪಿಸಿದ್ದಾರೆ

ಈ ಭಾಗದ ಮೇಲೆ ಯಾವುದೇ ರಾಷ್ಟ ತನ್ನ ಪ್ರಭುತ್ವ ಅಥವಾ ಪ್ರಾಭಲ್ಯ ಮೆರೆಯುವಂತಿಲ್ಲ ಎಂದು ಅವರು ಎಚ್ವರಿಸಿದರು

ಅದರ ಸ್ಪರ್ಧೆಯನ್ನು ಸಹ ಸ್ವಾಗತಿಸುತ್ತದೆ ಆದರೆ ಬೇರೆ ರಾಷ್ಟಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡುವ ನಡವಳಿಕೆಯನ್ನು ಎಂದಿಗೂ ಸಹಿಸದು ಎಂದು ಎಚ್ವರಿಸಿದರು

ಟಾಸ್ ಗೆದ್ದ ನ್ಯೂಜಿಲೆಂಡ್ ಬೌಲಿಂಗ್ ಆಯ್ದುಕೊಂಡಿತ್ತು ಯುನೈಟೆಡ್ ಕಿಂಗ್ಡಂನಲ್ಲಿ ಉದ್ಯಮ ವ್ಯವಹಾರ ವಿಸ್ತರಣೆಯಲ್ಲಿ ತೊಡಗಿರುವ ಭಾರತದ ಓಲಾ ಮತ್ತು ಓಯೊ ನವೋದ್ಯಮಗಳು ಈ ವರ್ಷದ ಯುಕೆ ಇಂಡಿಯಾ ಪ್ರಶಸ್ತಿಗೆ ಆಯ್ಕೆಯಾಗಿವೆ